ಶ್ಲಂಗೇರಿ ಮರೋಹಿತರಿಂದ ಪೂಜೆ ಮತ್ತು ಸರ್ವಧರ್ಮ ಗುರುಗಳ ಪಾರ್ಥನೆಯೊಂದಿಗೆ ಶಂಕುಸ್ಲಾವನೆ ನಡೆಯಿತು ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ರಾಜ್ವಸಭೆ ಉಪಸಭಾಪತಿ ಪರಿವಂಶ್ ನಾರಾಯಣ್ ಸಿಂಗ್ ಕೇಂದ್ರ ಸಚಿವರಾದ ಅಮಿತ್ ಶಾ ಪ್ರಲ್ವಾದ್ ಜೋಶಿ ರಾಜನಾಥ್ ಸಿಂಗ್ ರವಿಶಂಕರ್ ಪ್ರಸಾದ್ ಹರ್ ದೀಪ್ ಸಿಂಗ್ ಮರಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು

ಎಸ್ ಯಡಿಯೂರಪ್ಪ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರಜಾಪ್ರಭುತ್ವಕ್ಷೆ ಮತ್ತು ದೇಶದ ಪಾಲಿಗೆ ಐತಿಹಾಸಿಕ ದಿನವಾಗಿದ್ದು ದೇಶದ ಎಲ್ಲರೂ ಹೆಮ್ಮೆಪಡುವ ದಿನವಾಗಿದೆ ನೂತನ ಕಟ್ಟಡ ದೇಶದ ಎಲ್ಲ ಜನರನ್ನು ಪ್ರತಿನಿಧಿಸಲಿದ್ದು ಪ್ರಜಾತಂತ್ರದ ಆಧಾರವಾಗಲಿದೆ ಈ ಕಟ್ಟಡ ಹೊಸ ಮತ್ತು ಹಳೆಯ ಮಿಳಿತವಾಗಿದ್ದು ಆಸೆ ಆಕಾಂಕ್ಷೆ ಸಾಧನೆಗಳ ಪ್ರತೀಕವಾಗಲಿದೆ ಹೊಸ ಕಟ್ಷಡದಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಕಲಾಪಗಳು ಸುಗಮವಾಗಿ ನಡೆಯಲು ಸಾಧ್ಯವಾಗಲಿದೆ ಎಂದರು ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಿದೆ ಸಂವಾದವೇ ಪ್ರಜಾಪ್ರಭುತ್ವದ ಆತ್ನ ಪ್ರತಿಯೊಬ್ಬ ಸಂಸದರು ಜನರಿಗೆ ಉತ್ತರಕೊಡಬೇಕು ಎಂದ ಪ್ರಧಾನಮಂತ್ರಿ ಅವರು ಭಾರತ ವೇಗವಾಗಿ ಅಭಿವ್ಯದ್ದಿ ಹೊಂದುತ್ತಿರುವ ರಾಷ್ಟವಾಗಿದ್ದು ವಿವಿಧತೆಯಲ್ಲಿ ಏಕತೆ ನಮ್ನ ದೇಶದ ವೈಶಿಷ್ಟವಾಗಿದೆ ಎಂದರು ಬಸವಣ್ಣನವರ ಅನುಭವ ಮಂಟಪವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ನಮ್ನ ದೇಶದ ಮೊದಲ ಸಂಸತ್ ಭವನ ಇದಾಗಿತ್ತು ಎಂದರು ಆತ್ಮನಿರ್ಭರ್ ಭಾರತ ನಿರ್ಮಾಣದ ಪ್ರಮುಖ ಭಾಗವಾಗಿ ಈ ನೂತನ ಕಟ್ಟಡ ನಿರ್ಮಾಣವಾಗಲಿದೆ

ಸ್ವಾತಂತ್ರ್ವ ನಂತರ ಇದೇ ಮೊದಲ ಬಾರಿಗೆ ಜನರ ಸಂಸತ್ ನಿರ್ಮಾಣಕ್ಕೆ ಉತ್ತಮ ಅವಕಾಶ ಸೃಷ್ಷಿಯಾಗಿದೆ ನವಭಾರತ ನಿರ್ಮಾಣದ ಅಗತ್ತಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸಂಸತ್ತಿನ ಹೊಸ ಕಟ್ಟಡ ನಿರ್ಮಾಣವಾಗಲಿದೆ ಈಗಿರುವ ಸಂಸತ್ ಭವನದ ಪಕ್ಕದಲ್ಲೇ ಶ್ರಿಕೋನಾಕಾರದಲ್ಲಿ ಹೊಸ ಕಟ್ಟಡ ನಿರ್ಮಾಣವಾಗಲಿದೆ ಈಗಿರುವ ಲೋಕಸಭೆಯ ಸಭಾಂಗಣದ ಮೂರು ಪಟ್ಟು ದೊಡ್ಡದಾದ ಭವನ ನಿರ್ಮಾಣವಾಗಲಿದೆ ರಾಜ್ವಸಭಾ ಕಟ್ಟಡವೂ ಹಾಲಿ ಕಟ್ಟಡಕ್ಕಿಂತ ದೊಡ್ಡದಿರಲಿದೆ

ರಾಜನಾಥ್ ಸಿಂಗ್ ಅವರು ತಮ್ನ ಭಾಷಣದಲ್ಲಿ ಸೈಬರ್ ಭದ್ರತೆ ಮತ್ತು ಸೇನಾ ಔಷಧಗಳು ಇಂದು ನಮ್ನ ಮುಂದಿರುವ ಪ್ರಮುಖ ಸವಾಲುಗಳಾಗಿವೆ ಎಡಿಎಂಎಂ ಪ್ಲಸ್ ದೇಶಗಳಿಗೆ ಆಸಿಯಾನ್ ನೇರ ಸಂವಹನ ಮೂಲಸೌಕರ್ಯ ವಿಸ್ತರಣೆಗಾಗಿ ತ್ರಮ ತೆಗೆದುಕೊಂಡಿರುವುದು ಸ್ನಾಗತಾರ್ಪ ಜೈವಿಕ ಭಯೋತ್ತಾದನೆ ಮಾನವ ಕಳ್ಳಸಾಗಣೆ ಮತ್ತು ಸಾಂಕ್ರಾಮಿಕ ರೋಗಗಳ ಬೆದರಿಕೆಗಳನ್ನು ಎದುರಿಸಲು ಪ್ರಯತ್ನಗಳು ಮುಂದುವರಿಯಬೇಕಾದ ಅಗತ್ಭವಿದೆ ಎಂದು ಹೇಳಿದ್ದಾರೆ ಸ್ವಾತಂತ್ರ್ವ ಮೂಲತತ್ವಗಳು ಎಲ್ಲರೂ ಒಳಗೊಳ್ಳುವಿಕೆ ಮತ್ತು ಮುಕ್ತತೆ ಆಧಾರದ ಮೇಲೆ ಆಸಿಯಾನ್ ಪ್ರಾಂತ್ವದಲ್ಲಿ ಸವಾಲುಗಳನ್ನು ಸಂಘಟಿತವಾಗಿ ಸಾಮರ್ಥ್ಯವನ್ನು ಬಳಸಿಕೊಂಡು ಎದುರಿಸಿದರೆ ಉತ್ತಮ ಭವಿಷ್ನ ಸಾಧ್ಯವಾಗಲಿದೆ ಸಾಗರ ಭದ್ರತೆ ಸೈಬರ್ ಸಂಬಂಧಿತ ಮತ್ತು ಭಯೋತ್ಪಾದನೆ ಇನ್ನು ಆಸಿಯಾನ್ ದೇಶಗಳ ಮುಂದಿರುವ ಸವಾಲುಗಳಾಗಿದ್ದು ಇವನ್ನು ಒಟ್ಟಾಗಿ ಎದುರಿಸಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ

ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಸಮನ್ತಯ ಮತ್ತು ಸಹಭಾಗಿತ್ನ ಅಗತ್ಯವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ ಎಡಿಎಂಎಂ ಪ್ಲಸ್ ವೇದಿಕೆಯಲ್ಲಿ ಆಸಿಯಾನ್ ಒಕ್ಕೂಟದ ರಾಷ್ಟಗಳು ಮತ್ತು ಆಸ್ವೇಲಿಯಾ ಚೀನಾ ಭಾರತ ಜಪಾನ್ ನ್ಲೂಜಿಲೆಂಡ್ ದಕ್ಷಿಣ ಕೊರಿಯಾ ರಷ್ಲಾ ಹಾಗೂ ಅಮೆರಿಕ ದೇಶಗಳು ಸೇರಿವೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಕೆಡವಿದ ಕಟ್ಟಡ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಹಾಗೂ ಪರಿಣಾಮಕಾರಿ ಧೂಳು ನಿರ್ವಹಣೆಯನ್ನು ಕಟ್ಲುನಿಟ್ಲಾಗಿ ಪಾಲಿಸುವಂತೆ ಕೇಂದ್ರ ಪರಿಸರ ಮತ್ತು ಅರಣ್ಣ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸಂಬಂಧಿತ ಎಲ್ಲ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ ದೆಹಲಿಯಲ್ಲಿ ಮಾಲಿನ್ಯದ ಸವಾಲು ವಿರುದ್ದ ಹೋರಾಟಕ್ಕೆ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಕೆಲಸ ಮಾಡಬೇಕಿದೆ ಎಂದು ಅವರು ಹೇಳಿದ್ದಾರೆ ಈ ಮಧ್ಯೆ

ಅಧಿವೇಶನ ಒಟ್ಟು ನಾಲ್ಕು ದಿನ ನಡೆದಿದ್ದು ಗಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ನಿಗದಿಗಿಂತ ಮೊದಲೇ ಅಧಿವೇಶನವನ್ನು ಮೊಟಕುಗೊಳಿಸಲಾಗಿದೆ

ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಮೂರಕ ಅಂದಾಜನ್ನು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪರವಾಗಿ ಗ್ಲಹ ಸಚಿವ ಬಸವರಾಜ ಬೊಮ್ನಾಯಿ ಮಂಡಿಸಿದರು

ಈ ಬಾರಿ ವರ್ಚುವಲ್ ಮೂಲಕ ಉತ್ಸವ ಆಯೋಜಸಲಾಗಿದ್ದು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಅನೇಕ ಕವಿಗಳು ಕಲಾವಿದರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ಮಧ್ಯೆ

ರೈತರಿಂದ ಕನಿಷ್ಠ ಬೆಂಬಲ ಬೆಲೆಗೆ ಮುಂಗಾರು ಬೆಳೆಗಳನ್ನು ಖರೀದಿಸುವ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ